ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಅಪರಾಧಿ ಅಕ್ಷಯ್ ಕುಮಾರ್ ಸಿಂಗ್ ಗಲ್ಲು ಶಿಕ್ಷೆ ಬಗ್ಗೆ ಸಲ್ಲಿಸಿರುವ ಮರು ಪರಿಶೀಲನಾ ಅರ್ಜಿ ಕುರಿತ ಸುಪ್ರೀಂಕೋಟ್ ತೀರ್ಪು ಇನ್ನು ಕೆಲ ಕ್ವಣಗಳಲ್ಲಿ ನಿರೀಕ್ವೆ

ಭಾರತ ವೆಸ್ಟ್ ಇಂಡೀಸ್ ಎರಡನೇ ಏಕದಿನ ಪಂದ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವಿಶಾಖಪಟ್ಟಣದಲ್ಲಿ ಆರಂಭ ಪೌರತ್ವ ತಿದ್ದುಪದಿ ಕಾಯ್ದೆ ಸಿಎಎ ಜಾರಿಗೆ ತಡೆಯಾಜ್ಞೆ ನೀಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ

ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ಹಾಗೂ ನ್ಯಾಯಮೂರ್ತಿಗಳಾದ ಬಿ

ಗವಾಯ್ ಮತ್ತು ಸೂರ್ಯಕಾಂತ್ ಅರ್ಜಿ ವಿಚಾರಣೆ ನಡೆಸಿದರು ಪೌರತ್ನ ತಿದ್ದುಪದಿ ಕಾಯ್ದೆ ಪ್ರಶ್ನಿಸಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಹಾಗೂ ಇತರರು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣದ ಅಪರಾಧಿ ಅಕ್ವಯ್ ಕುಮಾರ್ ಸಿಂಗ್ ತನಗೆ ನೀಡಿರುವ ಗಲ್ಲು ಶಿಕ್ಷೆಯ ತೀರ್ಪಿನ ಬಗ್ಗೆ ಮರು ಪರಿಶೀಲಿಸುವಂತೆ ಸಲ್ಲಿಸಿರುವ ಅರ್ಜಿ ಕುರಿತ ತೀರ್ಪನ್ನು ಸುಪ್ರೀಂಕೋರ್ಟ್ ಇಂದು ಮಧ್ಯಾಹ್ನ ಪ್ರಕಟಿಸಲಿದೆ ಅಪರಾಧಿ ಸಲ್ಲಿಸಿರುವ ಪರಿಶೀಲನಾ ಅರ್ಜಿಯ ತೀರ್ಪನ್ನು ನ್ಯಾಯಮೂರ್ತಿ ಆರ್ ಭಾನುಮತಿ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠ ಪ್ರಕಟಿಸಲಿದೆ

ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಐದನೇ ಹಾಗೂ ಅಂತಿಮ ಹಂತದ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ ಬೀಳಲಿದೆ

ಬಿಜೆಪಿ ಕಾಂಗ್ರೆಸ್ ಜೆಎಂಎಂ ಜಾರ್ಖಂಡ್ ವಿಕಾಸ್ ಮೋರ್ಚಾ ಮತ್ತು ಎಜೆಎಸ್ ಯು ಸೇರಿದಂತೆ ವಿವಿಧ ಪಕ್ಷಗಳು ತಮ್ಮ ತಾರಾ ಪ್ರಚಾರಕರ ಮೂಲಕ ಮತದಾರರನ್ನು ಸೆಳೆಯಲು ಅಂತಿಮ ಕಸರತ್ತು ನಡೆಸಲಿದ್ದಾರೆ ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಜೆಎಂಎಂ ಅಧ್ಯಕ್ಷ ಶಿಬು ಸೊರೆನ್ ಜಾರ್ಖಂಡ್ ವಿಕಾಸ್ ಮೋರ್ಚಾ ಅಧ್ಯಕ್ಷ ಬಾಬುಲಾಲ್ ಮರಾಂಡಿ ಎಜೆಎಸ್ ಯು ಮುಖ್ಯಸ್ದ ಸುದೇಶ್ ಕುಮಾರ್ ಮಾಹ್ಲೊ ಇಂದು ಹಲವದೆ ಚುನಾವಣಾ ರ್್ಯಾಲಿ ನಡೆಸಲಿದ್ದಾರೆ ಪಕ್ಷದ ಅಭ್ಯರ್ಥಿಗಳ ಪರ ಆರ್ಜೆಡಿ ಮತ್ತು ಎದಪಕ್ಷಗಳು ಸಹ ಮತಯಾಚಿಸಲಿವೆ

ಮುಂದಿನ ತಿಂಗಳು ಕೊನೆಯವಾರದಲ್ಲಿ ನವದೆಹಲಿಯ ತಲ್ಕಟೋರಾ ಕ್ರೀಡಾಂಗಣದಲ್ಲಿ ಪ್ರಧಾನ ಮಂತ್ರಿ ಅವರ ಪರೀಕ್ಷಾ ಪೇ ಚರ್ಚಾ ಮೂರನೇ ಆವೃತ್ತಿ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ

ನವದೆಹಲಿಯಲ್ಲಿಂದು ಜಿಎಸ್ಟಿ ಮಂಡಳಿ ಸಭೆ ನಡೆಯಲಿದೆ ಆದಾಯ ಸಂಗ್ರಹ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ತೆರಿಗೆ ವ್ಯವಸ್ಥೆಯ ಪರಿಶೀಲನೆ ನಡೆಯಲಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ

ನವದೆಹಲಿಯಲ್ಲಿ ನಿನ್ನೆ ಫಾಸ್ಟ್ ಟ್ಯಾಗ್ ಕುರಿತು ಜಾಗ್ಬತಿ ಮೂಡಿಸುವ ಟಿವಿ ಜಾಹೀರಾತಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಹೊಸ ವ್ಯವಸ್ಥೆಯು ತದೆರಹಿತ ಸಂಚಾರ ವಾಯುಮಾಲಿನ್ನ ತಗ್ಗುವಿಕೆ ಮತ್ತು ಇಂಧನ ಉಳಿತಾಯ ಮಾಡಲಿದೆ ಎಂದಿದ್ದಾರೆ ಜತೆಗೆ ಈವರೆಗೆ ಒಂದು ಕೋಟಿ ಫಾಸ್ಸ್ ಟ್ಯಾಗ್ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜ್ವೆಶಂಕರ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ರಾಜ್ಯ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ಮತ್ತು ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ಟೆರ್ ಅಮೆರಿಕವನ್ನು ಪ್ರತಿನಿಧಿಸುತ್ತಿದ್ದಾರೆ ದ್ವಿಪಕ್ಷೀಯ ಭದ್ರತಾ ಸಂಬಂಧಗಳನ್ನು ಹೆಚ್ಚಿಸಲು ಉಭಯ ದೇಶಗಳ ನದುವೆ ಕೆಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ ಕೈಗಾರಿಕಾ ಭದ್ರತೆಗೆ ಸಹಿ ಹಾಕುವುದನ್ನು ಉಭಯ ರಾಷ್ಟ್ರಗಳು ಪ್ರಕಟಿಸುವ ಸಾಧ್ಯತೆ ಇದೆ ಇದು ಅಮೆರಿಕದ ರಕ್ಷಣಾ ಸಾಧನಗಳ ತಯಾರಿಕೆಗೆ ಭಾರತದ ಖಾಸಗಿ ವಲಯದ ಕಂಪನಿಗಳೊಂದಿಗೆ ಕೆಲಸ ಮಾಡಲು ಅನುವು ಮಾಡಿಕೊದಲಿದೆ ಭಾರತ ಅಮೆರಿಕ ಕಾರ್ಯತತ್ವರ ಸಹಭಾಗಿತ್ವಕ್ಕಾಗಿ ಈ ಮಾತುಕತೆ ನಡೆಸಲು ಕಳೆದ ವರ್ಷವೇ ಕ್ರಮ ಕೈಗೊಳ್ಳಲಾಗಿತ್ತು ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ ಸ್ಥಳೀಯ ಮಾರಾಟಗಾರರನ್ನು ಒಂದೆಡೆ ತರಲು ರಾಷ್ಟೀಯ ಮಹತ್ತರ ಕಾರ್ಯಕ್ರಮವನ್ನಾಗಿ ಸರ್ಕಾರಿ ಇ ಕಾಮರ್ಸ್ ಪೋರ್ಟಲ್ ಜಿಇಎಂಅನ್ನು ಆರಂಭಿಸಲಾಗಿದೆ ಈ ಕಾರ್ಯಕ್ರಮ ದೇಶಾದ್ಯಂತ ಇರುವ ಪಾಲುದಾರರು ಸ್ಥಳೀಯ ಮಾರಾಟಗಾರರಿಗೆ ಮಾರುಕಟ್ಸೆಯಲ್ಲಿ ಉತ್ತಮ ಸೌಲಭ್ಯ ಕಲ್ವಿಸುವ ಕಾರ್ಯ ಮಾಡಲಿದೆ ದೆಹಲಿಯಲ್ಲಿ ನಿನ್ನೆ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ಅನೂಪ್ ವಧವಾನ್ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಪಶ್ಚಿಮ ಹಿಮಾಲಯ ವಲಯದಿಂದ ಬಲವಾದ ಶೀತಗಾಳಿ ಹಾಗೂ ಗಾಧ ಪದರದ ಕೆಳಮಟ್ಟದ ಮೋಡಗಳಿಂದಾಗಿ ಸೂರ್ಯನ ಕಿರಣಗಳು ಭೂಮಿಗೆ ತಲುಪುತ್ತಿಲ್ಲ ಇದು ಉಷ್ಲಾಂಶ ಕುಸಿತಕ್ಕೆ ಕಾರಣವಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ

ಉತ್ತರಾಖಂಡದಲ್ಲಿ ಆಕಾಶ ಶುಭ್ರವಾಗಿದ್ದರೂ ಶೀತ ವಾತಾವರಣವಿದೆ ಉತ್ತರಪ್ರದೇಶದಲ್ಲಿ ಸಾಮಾನ್ಯಕ್ಕಿಂತ ಕದಿಮೆ ಉಷ್ಣಾಂಶವಿದ್ದು ಜನಜೀವನದ ಮೇಲೆ ಪರಿಣಾಮ ಬೀರಿದೆ ಪಿಲಿಭಿತ್ ಬರೇಲಿ ಮತ್ತು ಶಹರಾನ್ಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಶಾಲೆಗಳನ್ನು ಮುಚ್ಚಲಾಗಿದೆ ಲಕ್ಕೋದಲ್ಲಿ ಶಾಲೆಗಳ ಸಮಯವನ್ನು ಬದಲಾಯಿಸಲಾಗಿದೆ

ಮರಾಠಿ ಚಿತ್ರರಂಗದ ಹಿರಿಯ ಚಿತ್ರನಟ ಶ್ರೀರಾಮ್ ಲಾಗೂ ನಿನ್ನೆ ರಾತ್ರಿ ಪುಣೆಯಲ್ಲಿ ನಿಧನರಾದರು

ಮರಾಠಿ ಚಿತ್ರಗಳಲ್ಲದೆ ಹಿಂದಿ ಚಲನ ಚಿತ್ರಗಳಾದ ಏಕ್ ದಿನ್ ಅಚಾನಕ್ ಫರೌಂದಾ ಲಾವಾರಿಸ್ ಹಾಗೂ ಇನ್ನೂ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದರು ಲಾಗೂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಲಾಗೂ ಅವರು ವೈವಿಧ್ಯತೆಯ ವ್ಯಕ್ತಿತ್ವ ಹೊಂದಿದ್ದ ಮಹಾನ್ ನಟರಾಗಿದ್ದರು ಅವರ ಸೇವೆ ಸದಾ ಸ್ಟರಣೀಯವಾಗಿರುತ್ತದೆ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅವರೂ ಕೂಡ ಸಂತಾಪ ವ್ಯಕ್ತಪಡಿಸಿದ್ದು ದೇಶ ಓರ್ವ ವೈವಿಧ್ಯಮಯ ನಟನನ್ನು ಕಳೆದುಕೊಂಡಿದೆ ಎಂದು ಹೇಳಿದ್ದಾರೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಎರಡನೇ ಅಂತಾರಾಷ್ಟೀಯ ಪಂದ್ಯ ವಿಶಾಖಪಟ್ಟಣದಲ್ಲಿಂದು ನಡೆಯಲಿದೆ

ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಪಂದ್ಯದ ನೇರಪ್ರಸಾರ ಕುರಿತು ಆಕಾಶವಾಣಿಯು ವೀಕ್ಷಕ ವಿವರಣೆಯನ್ನು ಪ್ರಸಾರ ಮಾಡುತ್ತಿವೆ